ಬಜೆಟ್ ಮಂಡನೆಗೂ ಮುನ್ನ ಆರ್ಥಿಕ ಪರಿಸ್ವಿತಿ ಕುರಿತು ಶ್ವೇತಪತ್ರ ಮಂಡನೆಗೆ ಬಿ ಎಸ್ ಯಡಿಯೂರಪ್ಪ ಆಗ್ರಹ

ಕನ್ನಡ ಚಿತ್ರರಂಗದ ಸಮಗ್ರ ನೀತಿ ಶೀಘ್ರ ಬಿಡುಗಡೆ ಸಚಿವೆ ಜಯಮಾಲಾ

ಎಪಿಎಲ್ ಪಡಿತರ ಚೀಟ ರದ್ದುಪಡಿಸುವುದಿಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಈ ಮಾಹಿತಿ ನೀಡಿದ ಅವರು ರಾಜ್ಯದ ಯಾತ್ರಿಗಳನ್ನು ಸುರಕ್ಷಿತವಾಗಿ ಕರೆತರುವ ಪ್ರಯತ್ನಕ್ಷೆ ಚಾಲನೆ ನೀಡಲಾಗಿದೆ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

ಶೂನ್ಯ ವೇಳೆಯಲ್ಲಿ ಈ ಮಾಹಿತಿ ನೀಡಿದ ಸಚಿವರು ರಾಜ್ಯದಿಂದ ತೆರಳರುವ ಯಾತ್ರಿಕರ ರಕ್ಷಣೆ ಸಾಧ್ಯವಿರುವ ಎಲ್ಲ ನೆರವು ನೀಡುವಂತೆ ನೇಪಾಳ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರದ ಗೃಹ ಮತ್ತು ವಿದೇಶಾಂಗ ಇಲಾಖೆಯ ಜೊತೆ ಸಂಪರ್ಕ ಇಟ್ಟುಕೊಳ್ಳಲಾಗಿದೆ ರಾಜ್ಞದ ಮನವಿ ಮೇರೆಗೆ ನೇಪಾಳ ಸರ್ಕಾರ ರಾಜ್ಞದ ಯಾತಾರ್ಥಿಗಳಿಗೆ ಅಗತ್ಯವಿರುವ ನೀರು ಊಟ ದಿಷಧ ಮತ್ತಿತರೆ ಸೇವೆ ಒದಗಿಸುತ್ತಿದೆ ಎಂದರು ನೇಪಾಳದಲ್ಲಿ ಭಾರಿ ಮಳೆ ಮತ್ತು ಮಂಜನ ಹೊಡೆತಕ್ಕೆ ಭಕ್ತರು ಸಿಕ್ಕೊಂಡಿದ್ದಾರೆ ಎಲ್ಲ ಯಾತ್ರಿಗಳನ್ನು ರಾಜ್ಯಕ್ಷೆ ಸುರಕ್ಷಿತವಾಗಿ ಕರೆತರಲು ಎಲ್ಲ ಪ್ರಯತ್ನ ಮಾಡಲಾಗಿದೆ ರಾಜ್ಯದ ಯಾತ್ರಿಕರ ರಕ್ಷಣೆಗೆ ಹೆಲಿಕಾಪ್ಷರ್ ಸೇವೆ ಬಳಕೆಮಾಡುವಂತೆ ಮನವಿ ಮಾಡಲಾಗಿದ್ದು ಪವಾಮಾನ ಪರಿಸ್ತಿತಿ ನೋಡಿಕೊಂಡು ಅಲ್ಲಿನ ಸರ್ಕಾರ ಮತ್ತು ಸೇನೆ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು

ಟಿ ರಾಮಸ್ವಾಮಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗಕ್ಷೆ ಕಡಿಮೆ ಬಡ್ಡಿದರದ ಸಾಲಸೌಲಭ್ಯ ಸುಲಲಿತವಾಗಿ ತಲುಪದೇಕು ಇಳುವರಿಗೆ ಉತ್ತಮ ಮಾರುಕಟ್ಷೆ ದೆಲೆ ದೊರೆಯದೇಕು ಉತ್ಪಾದಕತೆ ಹೆಚ್ಚಬೇಕು ಹಾಗೂ ಸಣ್ಣ ಹಿಡುವಳಿದಾರರಿಗೆ ಅಗತ್ಯ ಪ್ರೋತ್ಸಾಹ ದೊರೆತಾಗ ಮಾತ್ರ ಆತ್ಮಹತ್ತೆ ಪ್ರಕರಣಗಳು ಕಡಿಮೆಯಾಗಲಿವೆ ಎಂದರು ಸೇವಾ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ದೆಲೆ ನಿಗದಿಪಡಿಸುವ ಪದ್ಧತಿಯೇ ಕೃಷಿ ಕ್ಷೇತ್ರಕ್ಕೂ ಅನ್ವಯವಾಗಬೇಕು ಮಾರುಕಟ್ಟೆ ಮಧ್ಯ ಪ್ರವೇತ ವ್ಯವಸ್ಥೆ ರೈತರಿಗೆ ಹೆಚ್ಚು ಉಪಯುಕ್ತವಾಗಬೇಕು ಎಂದು ಅಭಿಪ್ರಾಯಪಟ್ಟರು

ರಾಜ್ಞದ ಬಜೆಟ್ ಮಂಡನೆಗೆ ಮುನ್ನ ಆರ್ಥಿಕ ಪರಿಸ್ವಿತಿ ಕುರಿತು ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಎಧಾನಸಭೆಯ ಎರೋಧಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆಯ ಮೇಲೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಎರಡೂ ಪಕ್ಷಗಳಲ್ಲಿ ಆತಂಕ ಮನೆ ಮಾಡಿದೆ ಯಾವುದೇ ಸ್ವಕ್ಷ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಬೇಕಿಲ್ಲ ಪೂರಕ ಬಜೆಟ್ ಸಾಕು ಎಂದು ಹೇಳುತ್ತಿದ್ದಾರೆ ಇದೆಲ್ಲವನ್ನೂ ನೋಡಿದರೆ ಸರ್ಕಾರ ಹೆಚ್ಚು ದಿನ ಅಧಿಕಾರದಲ್ಲಿ ಇರುವುದಿಲ್ಲ ಎಂಬ ಸಂಶಯ ಬರುತ್ತಿದೆ ಎಂದು ಹೇಳಿದರು ಧ್ವನಿ ರಾಜ್ಯಪಾಲರ ಭಾಷಣದಲ್ಲಿ ಯಾವುದೇ ಯೋಜನೆಗಳನ್ನು ಪ್ರಸ್ತಾಪ ಮಾಡಿಲ್ಲ ಹಿಂದಿನ ಸರ್ಕಾರದ ಕಾರ್ಯಕ್ರಮಗಳನ್ನು ಈಗಿನ ಮೈತ್ರಿ ಸರ್ಕಾರ ಮುಂದುವರೆಸಲು ಮನಸ್ನು ಮಾಡುತ್ತಿಲ್ಲ ಎರಡೂ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲದೇ ಇರುವುದು ರಾಜ್ಯಪಾಲರ ಭಾಷಣದಲ್ಲಿ ಎದ್ದುಕಾಣುತ್ತಿದೆ ಎಂದು ಯಡಿಯೂರಪ್ಪ ಆರೋಪಿಸಿದರು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಅನುಕೂಲವಾಗುವಂತೆ ಸಮಗ್ರ ನೀತಿಯನ್ನು ಸರ್ಕಾರ ಸದ್ದದಲ್ಲೇ ಚಾರಿಗೆ ತರಲಿದೆ ಎಂದು ಕನ್ನಡ ಮತ್ತು ಸಂಸ್ಕತಿ ಸಚಿವೆ ಜಯಮಾಲ ವಿಧಾನಪರಿಷತ್ತಿಗಿಂದು ತಿಳಿಸಿದ್ದಾರೆ ತಾರಾ ಅನುರಾಧಾ ಅವರ ಪ್ರಸ್ತಾವನೆಗೆ ಸದನದಲ್ಲಿ ಉತ್ತರ ನೀಡಿದ ಅವರು ನೀತಿ ಸಿದ್ದವಾಗಿದ್ದು ಅದನ್ನು ಮತ್ತಷ್ನು ಚರ್ಜೆಗೆ ಒಳಪಡಿಸಿಕೆಲವು ಸುಧಾರಣೆಗಳೊಂದಿಗೆ ಅನುಷ್ಠಾನ ಮಾಡಲಾಗುವುದು ಎಂದರು

ಕಾಂಗ್ರೆಸ್ನ ಹಿರಿಯ ಸದಸ್ಯ ಏವನ್ ಡಿಸೋಜಾ ನಿರ್ಣಯ ಮಂಡಿಸಿದರು ಇದನ್ನು ಜೆಡಿಎಸ್ ಸದಸ್ಯ ಕೆಟ್ರಿತ್ರೀಕಂಠೇಗೌಡ ಅನುಮೋದಿಸಿದರು ಚರ್ಚೆ ಆರಂಭಿಸಿದ ಐವನ್ ಡಿಸೋಜಾ ಸಿದ್ದರಾಮಯ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದೆ ಹೊಸ ಮೈತ್ರಿ ಸರ್ಕಾರದಲ್ಲೂ ಹಿಂದಿನ ಜನಪರ ಕಾರ್ಯಕ್ರಮಗಳು ಮುಂದುವರೆಯಲಿದೆ ಎಂದು ಹೇಳಿದರು ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ತ್ರಮ ಕೈಗೊಂಡಿದ್ದು

ಪುಟ್ಟರಾಜು ವಿಧಾನಪರಿಷತ್ತಿಗೆ ಇಂದು ತಿಳಿಸಿದರು ಜೆಡಿಎಸ್ ಸದಸ್ನರ ಪ್ರಸ್ತಾವನೆಗೆ ಉತ್ತರ ನೀಡಿದ ಸಚಿವರು

ಒತ್ತುವರಿ ತೆರವು ಮಾಡಲಾದ ಕೆರೆಗಳಿಗೆ ಬೇಲಿಯನ್ನು ಹಾಕಿ ಸಂರಕ್ಷಣೆ ಮಾಡಲಾಗಿದೆ ಎಂದು ಸಚಿವ ಪುಟ್ಟರಾಜು ಹೇಳಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮೊದಲು ಎಪಿಎಲ್ ಪಡಿತರ ಚೀಟಗಳು ದುರುಪಯೋಗವಾಗುತ್ತಿತ್ತು ಆದರೆ ಈಗ ಹೊಸ ಬಯೋಮಟ್ರಕ್ ವ್ಯವಸ್ಥೆ ಜಾರಿಗೆ ಬಂದಿರುವುದರಿಂದ ದುರುಪಯೋಗದ ಪ್ರಶ್ನೆಯೇ ಬರುವುದಿಲ್ಲ ಹೀಗಾಗಿ ಎಪಿಎಲ್ ಕಾರ್ಡುಗಳನ್ನು ರದ್ದುಪಡಿಸುವ ಯಾವುದೇ ಆಲೋಚನೆ ಸರ್ಕಾರದ ಮುಂದೆ ಇಲ್ಲ ಎಂದು ಅವರು ಸ್ಪಷ್ಪಪಡಿಸಿದರು ರಾಜ್ಞ ಸರ್ಕಾರಿ ಪಡಿತರ ವಿತರಕರ ಸಂಘದ ಬೇಡಿಕೆಗಳನ್ನು ಪರಿತೀಲಿಸಿ ಈಡೇರಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಡಿ ಕೃಷ್ಣಪ್ಪ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿದ ನಂತರ ಅವರು ಈ ವಿಷಯ ತಿಳಿಸಿದರು ಈ ಸಂಬಂಧ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳ ಜತೆ ಶೀಘ್ರದಲ್ಲೇ ಸಭೆ ನಡೆಸುವುದಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ

ಕೇಂದ್ರೀಯ ಲೋಕಸೇವಾ ಆಯೋಗ ಯುಪಿಎಸ್ಸಿಸೂಚಿಸುವ ಮೂವರು ಪೊಲೀಸ್ ಅಧಿಕಾರಿಗಳ ಪೈಕಿ ಒಬ್ಬರನ್ನು ಡಿಜಿಪಿ ಸ್ಥಾನಕ್ಕೆ ಸರ್ಕಾರಗಳು ನೇಮಕ ಮಾಡಬೇಕು ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ ಅಲ್ಲದೇ ಡಿಜಿಪಿ ಹುದ್ದೆಗೆ ನೇಮಕಾತಿಗಾಗಿ ಈಗ ಇರುವ ಅಧಿಕಾರಿಗಳು ನಿವೃತ್ತರಾಗುವ ಮೂರು ತಿಂಗಳ ಮೊದಲೇ ರಾಜ್ಯ ಸರ್ಕಾರಗಳು ಮುಂದಿನ ಅಧಿಕಾರಿಯ ಹೆಸರನ್ನು ಯುಪಿಎಸ್ಸಿಗೆ ಕಳುಹಿಸತಕ್ಕದ್ದು ಎಂದೂ ಸಹ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶಿಸಿದೆ ಪೊಲೀಸ್ ಅಧಿಕಾರಿಗಳ ನೇಮಕಾತಿಯಲ್ಲಿ ಯಾವುದೇ ತೀರ್ಮ ಅಥವಾ ರಾಜ್ಯ ಕಾನೂನುಗಳನ್ನು ಅಮಾನತ್ತಿನಲ್ಲಿಡಲಾಗುವುದು ಎಂದೂ ಸಪ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗದೇಕು ಎಂದು ಶತಾಯುಷಿ ಸಾಲು ಮರದ ತಿಮ್ನಕ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ವೃಕ್ಷಾಂಜಲಿ ವನ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಉರ್ದು ಸಹತಿಕ್ಷಕರಿಗೆ ಉರ್ದು ಮುಖ್ಯ ಶಿಕ್ಷಕರಾಗಿ ಭರ್ತಿ ನೀಡುವ ಸಂಬಂಧ ತಾತ್ನಾಲಿಕ ಜೀಷ್ತತ ಪಟ್ಟಿಯನ್ನು ತುಮಕೂರು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ

ರಾಜ್ಞದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದೆ ಕರಾವಳಿ ಒಳನಾಡಿನ ಹಲವೆಡೆ ಮಳೆಯಾಗಿದೆ